ಬಂಡವಾಳ ಹಿಂತೆಗೆತದ ಹಣ ಅಭಿವೃದ್ದಿ ಕಾರ್ಯಗಳಿಗೆ ಬಳಕೆ ಪ್ರಧಾನಮಂತ್ರಿ

ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿರುವ ನರೇಂದ್ರ ಮೋದಿ ದೇಶದ ಐಟಿ ಹಾರ್ಡ್ವೇರ್ ಮತ್ತು ಔಷಧ ವಲಯ ಉತ್ಪಾದನೆ ಸಂಪರ್ಕಿತ ಉತ್ತೇಜನಾ ಯೋಜನೆ ಪಿಎಲ್ಐಗೆ ಸೇರ್ಪಡೆ ಇದರಿಂದ ಹೂಡಿಕೆ ಒಳಹರಿವು ಮತ್ತು ಅಪಾರ ಉದ್ಯೋಗ ಸ್ಪಷ್ಪಿ ಸಚಿವ ರವಿಶಂಕರ ಪ್ರಸಾದ್

ಉದ್ಯಮ ವ್ಯವಹಾರಗಳಲ್ಲಿ ಸರ್ಕಾರದ ವ್ಯವಹಾರಗಳೇನು ಇರುವುದಿಲ್ಲ ನಾಲ್ಕು ಕಾರ್ಯತಂತ್ರ ವಲಯಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಾರ್ವಜನಿಕ ವಲಯದ ಖಾಸಗೀಕರಣ ಮಾಡಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಫಟಕಗಳನ್ನು ಮೋದಿಯವರು ತಿಳಿಸಿದ್ದಾರೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಕೈಗೊಳ್ಳಲಾಗಿರುವ ಹಲವಾರು ಸುಧಾರಣೆಗಳ ಕುರಿತು ವೆಬಿನಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ಉದ್ಯಮಗಳು ಮತ್ತು ಸಂಸ್ಥೆಗಳನ್ನು ಬೆಂಬಲಿಸುವುದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಆದರೆ ಉದ್ಯಮ ಮತ್ತು ಸಂಸ್ತೆಗಳ ಮಾಲೀಕತ್ವ ಹೊಂದಿ ಅವುಗಳನ್ನು ನಡೆಸುವುದು ಸರ್ಕಾರಕ್ಕೆ ಅಗತ್ಯವಿಲ್ಲ ಎಂದು ಸ್ಪಷ್ವಪದಿಸಿದರು ಸಾರ್ವಜನಿಕ ವಲಯದ ಉದ್ದಿಮೆಗಳಿಂದ ಬಂಡವಾಳ ಹಿಂತೆಗೆತದ ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಂಡ ಅವರು ಸಾರ್ವಜನಿಕ ವಲಯದ ಹಲವಾರು ಉದ್ದಿಮೆಗಳು ನಷ್ಪ ಅನುಭವಿಸುತ್ತಿವೆ ಅವುಗಳಲ್ಲಿ ಕೆಲವಕ್ಕೆ ಸಾರ್ವಜನಿಕ ಹಣದ ಬೆಂಬಲ ಒದಗಿಸುವ ಅಗತ್ಯವಿದೆ ಇದರಿಂದ ದೇಶದ ಆರ್ಥಿಕತೆ ಮೇಲೆ ಹೊಡೆತ ಬೀಳಲಿದೆ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ನಡೆಸುವಂತಿಲ್ಲ ಏಕೆಂದರೆ ಅವು ತುಂಬಾ ವರ್ಷಗಳ ಹಿಂದೆಯೇ ಆರಂಭವಾಗಿದ್ದು ಅವು ಕೆಲವರ ನೆಚ್ಚಿನ ಯೋಜನೆಗಳಾಗಿದ್ದವು ಎಂದರು ಕೇಂದ್ರ ಸರ್ಕಾರ ಪಿಎಸ್ಯುಗಳಿಗೆ ಸುಧಾರಣೆ ತರುತ್ತಿವೆ ಸಾರ್ವಜನಿಕ ಹಣ ಜನರ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕು ಎಂಬುದು ಇದರ ಉದ್ದೇಶವಾಗಿದೆ ಸಾರ್ವಜನಿಕ ಸ್ವತ್ತು ಮತ್ತು ಬಂಡವಾಳ ಹಿಂತೆಗೆತದಿಂದ ಬರುವ ಹೆಚ್ಚಿನ ಆದಾಯವನ್ನು ಅಭಿವೃದ್ದಿ ಯೋಜನೆಗಳಿಗೆ ಬಳಸಲಾಗುವುದು ಸಾರ್ವಜನಿಕ ಸ್ವತ್ತಿನ ಆದಾಯ ಹೆಚ್ಚಳ ಮತ್ತು ಆಧುನೀಕರಣ ಮಂತ್ರದೊಂದಿಗೆ ಸರ್ಕಾರ ಮುಂದದಿ ಇಡುತ್ತಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಕೇಂದ್ರ ಸರ್ಕಾರ ಸಾರ್ವಜನಿಕ ಸ್ವತ್ತಿನಿಂದ ಆದಾಯ ಹೆಚ್ಚಳ ಕ್ರಮ ಕೈಗೊಂಡರೆ ಆ ಸ್ಥಾನವನ್ನು ಸಾರ್ವಜನಿಕ ವಲಯದ ಕಂಪನಿಗಳು ತುಂಬಲಿವೆ ಅವು ಹೂಡಿಕೆಯನ್ನು ತರಲಿವೆ ಇದರಿಂದ ಇಡೀ ವಲಯದ ಆಧುನೀಕರಣ ಸಾಧ್ಯವಾಗಲಿದೆ ಇಡೀ ಪ್ರಕ್ರಿಯೆ ಪಾರದರ್ಶಕವಾಗಿಸಲು ಸರ್ಕಾರದ ನಿರ್ವಹಣೆಯು ಅಷ್ವೇ ಮುಖ್ಯ ಮತ್ತು ಅಗತ್ಯ ಪಾರದರ್ಶಕತೆ ಹೊಣೆಗಾರಿಕೆ ನೆಲದ ಕಾನೂನು ಮತ್ತು ಬಲಿಷ್ಠ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾತ್ರ ದೇಶದ ಪ್ರತಿಯೊಂದು ಉದ್ಯಮವನ್ನು ದಕ್ಷವಾಗಿಸಲು ಸಾಧ್ಯ ಕೇಂದ್ರ ಸರ್ಕಾರದ ಸ್ವಷ್ನ ಉದ್ದೇಶ ಏನೆಂಬುದು ಈ ಸಾಲಿನ ಬಜೆಟ್ನ ಪಿಎಸ್ಯು ಹೊಸ ನೀತಿಯಲ್ಲಿ ಗೋಚರವಾಗುತ್ತದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಈ ನಿಟ್ಟಿನಲ್ಲಿ ಸಂಕೀರ್ಣವಾಗಿರುವ ಅನುಸರಣಾ ನಿಯಮಗಳನ್ನು ಸರಳೀಕರಿಸಲಾಗುವುದು ಜನರ ಬದುಕಿಗೆ ಮಧ್ಯಪ್ರವೇಶ ಮಾಡದಂತೆ ಅವರು ಸುಗಮವಾಗಿ ಜೀವನ ನಡೆಸುವಂತಾಗಲು ಅನುವು ಮಾಡಿಕೊದಲು ಸರ್ಕಾರ ಪ್ರಯತ್ನಗಳನ್ನು ನಡೆಸಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಈ ಯೋಜನೆಯು ಚೆನ್ನೈಗೆ ಸಂಪರ್ಕ ಕಲ್ವಿಸಲಿದ್ದು ಪುದುಚೇರಿಯ ಕೈಗಾರಿಕೆಗಳಿಗೆ ಸರಕುಗಳನ್ನು ಸಾಗಿಸಲು ಇದು ಅನುವು ಮಾಡಿಕೊಡಲಿದೆ

ಬಳಿಕ ಅವರು ಪುನರ್ ನಿರ್ಮಾಣವಾಗಿರುವ ಪಾರಂಪರಿಕ ಮೇರಿ ಕಟ್ವದ ಲೋಕಾರ್ಪಣೆ ಮಾಡಲಿದ್ದಾರೆ

ದೇಶೀಯ ತಯಾರಿಕೆ ಹೆಚ್ಚಿಸುವ ಜೊತೆಗೆ ಬೃಹತ್ ಹೂಡಿಕೆ ಆಕರ್ಷಿಸಲು ಈ ಯೋಜನೆಯು ಪ್ರೋತ್ಪಾಹಕಾರಿಯಾಗಿದೆ ಎಂದು ಸಚಿವ ಸಂಪುಟ ಸಭೆಯ ನಂತರ ಸಂಪರ್ಕ ಮತ್ತು ಐಟಿ ಸಚಿವ ರವಿಶಂಕರ ಪ್ರಸಾದ್ ಮಾಧ್ಯಮಗಳಿಗೆ ವಿವರ ನೀಡಿದರು ಲ್ಯಾಪ್ಟಾಪ್ ಟ್ಯಾಬ್ ಆಲ್ ಇನ್ ಒನ್ ವೈಯಕ್ತಿಕ ಕಂಪ್ಯೂಟರ್ಗಳು ಮತ್ತು ಕಂಪ್ಯೂಟರ್ ಸರ್ವರ್ಗಳು ಇನ್ನು ಮುಂದೆ ಉತ್ಸಾದನೆ ಸಂಪರ್ಕಿತ ಉತ್ತೇಜನಾ ಯೋಜನೆಯ ವ್ಯಾಪ್ತಿಗೆ ಒಳಪಡಲಿವೆ

ಅಂತೆಯೇ ದೇಶದ ಔಷಧ ವಲಯವನ್ನು ಸಹ ಪಿಎಲ್ಐ ಯೋಜನೆಗೆ ಸೇರಿಸುವ ಪ್ರಸ್ತಾವನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ

ದೇಶದ ಔಷಧ ತಯಾರಿಕಾ ಕಂಪನಿಗಳಿಗೆ ಇದರಿಂದ ಪ್ರಯೋಜನ ಲಭಿಸಲಿದ್ದು ಉದ್ಯೋಗ ಸ್ಪಷ್ಟಿ ಮತ್ತು ಕೈಗೆಟಕುವ ಬೆಲೆಗೆ ಗ್ರಾಹಕರಿಗೆ ಔಷಧಗಳನ್ನು ಒದಗಿಸಲು ನೆರವಾಗಲಿದೆ ಎಂದು ಅವರು ತಿಳಿಸಿದರು ಔಷಧ ರಫ್ತುಗಳ ಸರಣಿಯ ಮೌಲ್ಯವರ್ಧನೆ ಹೆಚ್ಚಿಸಲು ಹಾಗೂ ಅತ್ಯಧಿಕ ಮೌಲ್ಯದ ಔಷಧ ಉತ್ಪನ್ನಗಳನ್ನು ತಯಾರಿಸಲು ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ರವಿಶಂಕರ ಪ್ರಸಾದ್ ತಿಳಿಸಿದರು

ಇದೇ ವೇಳೆ ಹೊಸದಾಗಿ ನಿರ್ಮಿಸಲಾಗಿರುವ ಸ್ವೇಡಿಯಂನಲ್ಲಿ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಕ್ರೀಡಾ ಸಂಕೀರ್ಣದ ಶಂಕುಸ್ಥಾಪನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಕ್ರಿಕೆಟ್ ಸ್ವೇಡಿಯಂ ಅನ್ನು ನರೇಂದ್ರ ಮೋದಿ ಕ್ರಿಕೆಟ್ ಸ್ವೇಡಿಯಂ ಎಂದು ಕರೆಯಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಫೋಷಿಸಿದ್ದಾರೆ ಅಲ್ಪಾವಧಿಯ ನೋಟೀಸ್ ಮೇರೆಗೂ ಯಾವುದೇ ಅಂತಾರಾಷ್ತೀಯ ಕ್ರೀಡಾ ಕಾರ್ಯಕ್ರಮಗಳ ಆತಿಥ್ಯ ವಹಿಸುವಂತೆ ಅಹ್ಮದಾಬಾದ್ ಎಲ್ಲ ಮೂಲಭೂತ ಸೌಕರ್ಯಗಳನು ಹೊಂದಿರುವ ವಿಶ್ವದರ್ಜೆಯ ಕ್ರೀಡಾ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು ಮೊಟೆರಾದಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಸ್ವೇಡಿಯಂ ಅಹ್ಮದಾಬಾದ್ನ ನರಾನ್ಪುರ್ ಪ್ರದೇಶದಲ್ಲಿರುವ ಸರ್ದಾರ್ ಪಟೇಲ್ ಕ್ರೀಡಾ ಸಮುಚ್ಚಯ ಈ ಕ್ರೀಡಾ ಮೂಲಭೂತ ಸೌಕರ್ಯಗಳ ಭಾಗವಾಗಿವೆ ಎಂದು ಅವರು ಹೇಳಿದರು ದೇಶದ ರೈತರ ಬದುಕಿನಲ್ಲಿ ಪರಿವರ್ತನೆ ತರಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ

ಸ್ವಾವಲಂಬಿ ಭಾರತ ಆಂದೋಲನದ ಸಮಗ್ರ ಭಾಗವಾಗಿ ದೇಶದ ರೈತರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಪಿಎಂ ಕಿಸಾನ್ ಯೋಜನೆ ಜಾರಿ ಮುಖಾಂತರ ಕೋಟ್ಯಂತರ ರೈತರ ಬಾಳಿನಲ್ಲಿ ಬದಲಾವಣೆ ತರುವ ಜೊತೆಗೆ ಅವರವರ ಅಭಿವೃದ್ದಿಗೆ ಪ್ರತಿಯೊಬ್ಬರು ಶ್ರಮಿಸಬೇಕೆಂಬುದನ್ನು ಮನದಟ್ಟು ಮಾಡುವುದಾಗಿದೆ ಎಂದು ಹೇಳಿದರು